ಕುಮಾರ ಸ್ವಾಮಿ ಮಾಜಿ ಮುಖ್ಜಮಂತ್ರಿ ಸಿದ್ದರಾಮಯ್ಯ ಸಚಿವರಾದ ಸಿ ಎಸ್ ಪುಟ್ಟರಾಜು ಸಾ

ಮಹೇಶ್ ಮಾಜಿ ಸಚಿವೆ ಉಮಾತ್ರೀ ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮಿ ಪತ್ನಿ ಸುಮಲತಾ ಪುತ್ರ ಅಭಿಷೇಕ್ ಸೇರಿದಂತೆ ಚಲನಚಿತ್ರ ರಂಗದ ವಿವಿಧ ಗಣ್ಣರು ಭಾಗವಹಿಸಿದ್ದರು

ಡಿ ಕುಮಾರ ಸ್ವಾಮಿ ಮಾತನಾಡಿ ರಾಮನಗರದಲ್ಲಿ ಫಿಲಂ ಸಿಟಿ ನಿರ್ಮಾಣ ಮಾಡುವ ಬಗ್ಗೆ ಈಗಾಗಲೇ ಚಿಂತನೆ ನಡೆಸಲಾಗಿದೆ ಇದಕ್ಕೆ ಡಾ ರಾಜ ಕುಮಾರ್ ಅಂಬರೀಶ್ ವಿಷ್ಣು ವರ್ಧನ್ ಅವರ ಹೆಸರನ್ನು ಇಡಲಾಗುವುದು ಎಂದು ಹೇಳಿದರು ಚಲನ ಚಿತ್ರ ರಂಗದ ವಿವಿಧ ಗಣ್ಣರು ಅಂಬರೀಶ್ ಅವರ ಕೊಡುಗೆ ಹಾಗೂ ಅವರ ಜೊತೆಗಿನ ಒಡನಾಟವನ್ನು ಸ್ಥರಿಸಿದರು ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರಸ್ವಾಮಿಬೆಟ್ಟಕ್ಕೆ ಇಂದು ಮುಖ್ಯಮಂತ್ರಿ ಹೆಚ್

ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಹಿಂದಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಮಲೆ ಮಹದೇಶ್ವರ ಸ್ವಾಮಿ ಅಭಿವೃದ್ದಿ ಪ್ರಾಧಿಕಾರವನ್ನು ರಚನೆಮಾಡಿ ಮುಖ್ಯಮಂತ್ರಿಗಳನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಪ್ರಾಧಿಕಾರದ ಸಭೆಯನ್ನು ನಡು ಅಭಿವೃದ್ಧಿ ಕುರಿತು ಪರಿಶೀಲನೆ ನಡೆಸುತ್ತೇನೆ ಭಕ್ತಾಧಿಗಳಿಗೆ ಅಗತ್ಯವಿರುವ ಮೂಲಸೌಲಭ್ಯಗಳನ್ನು ಒದಗಿಸಿ ಕೊಡಲು ಚರ್ಚಿಸಿ ಕ್ರಮಕ್ಟೆಗೊಳ್ಳಲಾಗುವುದು ಎಂದು ಹೇಳಿದರು ಬರಗಾಲದಲ್ಲಿ ಉದ್ಯೋಗವಕಾಶಗಳನ್ನು ಹೆಚ್ಚಿಸುವ ಮೂಲಕ ವಲಸೆ ಹೋಗುವುದನ್ನು ತಡೆಯಲು ನರೇಗಾ ಯೋಜನೆಯದ ಕಾಮಗಾರಿಗಳಿಗೆ ಚಿಕ್ಕಬಳ್ಯಾಪುರ ಜಿಲ್ಲೆಯಲ್ಲಿ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ಎಂದು ಕೃಷಿ ಹಾಗೂ ಚಿಕ್ಕಬಳ್ಯಾಪುರ ಜೆಲ್ಲಾ ಉಸ್ತುವಾರಿ ಸಚಿವ ಎನ್

ಶಿವಶಂಕರರೆಡ್ಡಿ ತಿಳಿಸಿದ್ದಾರೆ ಚಿಕ್ಕಬಳ್ಳಾಪುರ ಜೆಲ್ಲೆ ಗುಡಿಬಂಡೆ ತಾಲೂಕಿನ ಗುಮ್ನರೆಡ್ಡಿಹಳ್ಳಿ ಗ್ರಾಮದಲ್ಲಿ ನರೇಗಾ ದಡಿ ನಡೆಯುತ್ತಿರುವ ಕೆರೆ ಹೂಳೆತ್ತುವ ಕಾಮಗಾರಿಯನ್ನು ಇಂದು ಪರಿಶೀಲಿಸಿದ ಬಳಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆ ಬರಪೀಡಿತ ಜಿಲ್ಲೆಯಾಗಿದ್ದು ಮಳೆಯ ಕೊರತೆ ಮತ್ತು ಅಂತರ್ಜಲ ಕುಸಿತ ಹೆಚ್ಚಾಗಿದೆ ಕೃಷಿಕರು ಗುಳಿ ಹೋಗುವುದನ್ನು ತಪ್ಪಿಸಲು ಮಹತ್ನಾ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ನರೇಗಾ ಯೋಜನೆಯಡಿ ಕೆರೆ ಹೂಳೆತ್ತುವುದು ಸೇರಿದಂತೆ ಹಲವು ಕಾಮಗಾರಿಗಳನ್ನು ಕೈಗೊಂಡು ಯೋಜನೆಯ ವೇಗವನ್ನು ಹೆಚ್ಚಿಸಲಾಗಿದೆ ಎಂದರು ರಾಷ್ಟೀಯ ಹಸಿರು ನ್ಯಾಯಮಂಡಳಿ ನಿರ್ದೇಶನದಂತೆ ರಾಜ್ಯದ ನಾಲ್ಕು ನಗರಗಳಲ್ಲಿ ವಾಯು ಗುಣಮಟ್ಟವನ್ನು ಸುಧಾರಿಸಲು ಕ್ರಿಯಾ ಯೋಜನೆ ರೂಪಿಸುವ ಬಗ್ಗೆ ರಾಜ್ಯ ಸರ್ಕಾರ ವಾಯು ಗುಣಮಟ್ಟ ನಿಗಾ ಸಮಿತಿಯನ್ನು ರಚಿಸಿದೆ

ವೀರಪ್ಪಮೊಯ್ಲಿ ತಿಳಿಸಿದ್ದಾರೆ

ಬಗಾದಿ ಗೌತಮ್ ತಿಳಿಸಿದ್ದಾರೆ

ಹಂಪಿ ಉತ್ತವ ನಡೆಸುವಂತೆ ಆಗ್ರಹಿಸಿ ಬಳ್ದಾರಿಯಲ್ಲಿಂದು ಸಾಹಿತಿ ಕಲಾವಿದರು ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಜಿಲ್ಲಾಡಳಿತದ ಮೂಲಕ ಮನವಿ ಸಲ್ಲಿಸಿದರು ಹಂಪಿ ಉತ್ಸವವನ್ನು ನಡೆಸಲು ಕಳೆದ ಆಗಷ್ಟ್ ತಿಂಗಳಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಪೂರ್ವಭಾವಿ ಸಭೆ ನಡೆಸಿ ಅದ್ದೂರಿಯಾಗಿ ನಡೆಸುವ ಬಗ್ಗೆ ತೀರ್ಮಾನ ಕೈಗೊಂಡು ಜಿಲ್ಲೆಯ ಕಲಾವಿದರ ಸಾಹಿತಿಗಳ ಸಲಹೆ ಪಡೆದಿದ್ದರು ಆದರೆ ಬರಗಾಲ ನೆಪ ಮಾಡಿ ಈಗ ಉತ್ಸವ ರದ್ದು ಮಾಡಿರುವುದು ಸರಿಯಲ್ಲ ಎಲ್ಲಾ ಉತ್ಸವಗಳಂತೆ ಇದನ್ನು ಸರಳವಾಗಿ ನಡೆಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು